ಬಾಂಬ್ ಇಟ್ಟ ದುಷ್ಷಶಃಗಳನ್ನು ಮಟ್ಟಹಾಕಲಾಗುವುದು ರಾಜ್ಯದ ಜನತೆ ಆತಂಕ ಪಡಬೇಕಿಲ್ಲ ಮುಖ್ಯಮಂತ್ರಿ ಯಡಿಯೂರಪ್ಲ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೆಂಗಳೂರಿನಲ್ಲಿ ಮಧ್ಯಾಷ್ನದ ಬಿಸಿಯೂಟ ತಯಾರಕರ ಎರಡು ದಿನದ ಪ್ರತಿಭಟನೆ ಆರಂಭ

ರಾಜ್ಯಾದ್ನಂತ ಶರಣ ಅಂಬಿಗರ ಚೌಡಯ್ನ ಜಯಂತಿ ಆಚರಣೆ

ಎಸ್ ಹರ್ಷ ತಿಳಿಸಿದ್ದಾರೆ ಬಾಂಬ್ ಇಟ್ಟ ದುಷ್ಕರ್ಮಿ ಪತ್ತೆಗೆ ಸಾರ್ವಜನಿಕರು ಸಹಕರಿಸಬೇಕು ಶಂಕಿತ ವ್ಯಕ್ತಿ ಕಂಡುಬಂದಲ್ಲಿ ಹೊಲೀಸರಿಗೆ ತಿಳಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಈ ಮಧ್ಯೆ ಟ್ವೀಟ್ ಮಾಡಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬಾಂಬ್ ಇಟ್ಟ ದುಪ್ಪಶಕ್ತಿಗಳನ್ನು ಮಟ್ಟಹಾಕಲಾಗುವುದು ಈ ಕೃತ್ತದಿಂದ ರಾಜ್ಯದ ಜನತೆ ಆತಂಕ ಪಡಬೇಕಿಲ್ಲ ಸಮಾಜದ ಭದ್ರತೆಗೆ ಭಂಗ ತರುವ ಯಾವುದೇ ಚಟುವಟಿಕೆಗಳನ್ನು ಸರ್ಕಾರ ಸಹಿಸುವುದಿಲ್ಲ ಎಂದು ಹೇಳಿದ್ದಾರೆ

ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫಟನೆ ಹಿನ್ನೆಲೆಯಲ್ಲಿ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರು ಮತ್ತು ಮಂಗಳೂರು ವಿಮಾನ ನಿಲ್ದಾಣಗಳ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಎಂದು ಹೇಳಿದರು ಗಣರಾಜ್ಯೋತ್ತವಕ್ಕೆ ಮುನ್ನ ಇಂತಹ ಘಟನೆಗಳು ಕಳೆದ ಏಳು ವರ್ಷಗಳಿಂದ ದೇಶದ ವಿವಿಧೆಡೆ ಸಂಭವಿಸುತ್ತಿದ್ದು ಕೆಲವು ದುಷ್ನಶಕ್ತಿಗಳು ಕಾನೂನು ಸುವ್ನವಸ್ಥೆ ಹದಗೆಡಿಸುವ ಸಂಚು ನಡೆಸುತ್ತಿವೆ ಎಂದು ಬಸವರಾಜ ಬೊಮ್ನಾಯಿ ಹೇಳಿದರು ಈ ಮಧ್ಯೆ ಯಾದಗಿರಿ ಬಸ್ ನಿಲ್ಲಾಣದಲ್ಲಿ ಸಂಶಯಾಸದ ಚೀಲವೊಂದು ಪತ್ತೆಯಾಗಿ ಸ್ವಲ್ಲ ಹೊತ್ತು ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸ್ನಳಕ್ಕೆ ಮೊಲೀಸ್ ತ್ನಾನ ದಳ ಕರೆಸಿ ತಪಾಸಣೆ ನಡೆಸಿ ಬಾಂಬ್ ಇಲ್ಲ ಎಂಬುದನ್ನು ದೃಢಪಡಿಸಿಕೊಳ್ಳಲಾಯಿತು ಎಂದು ಪೊಲೀಸರು ತಿಳಿಸಿದ್ದಾರೆ

ಮೈಸೂರಿನಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ ಭಿನ್ನಾಭಿಷ್ಠಾಯವೂ ಇಲ್ಲ ಎಂದು ಸ್ಪಪ್ಪಪಡಿಸಿದರು ಈ ಹಿಂದೆ ಪೌರತ್ವ ಕಾಯಿದೆಗೆ ಜವಾಹರಲಾಲ್ ನೆಪರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮನಮೋಪನ್ ಸಿಂಗ್ ಅಧಿಕಾರಾವಧಿಯಲ್ಲೂ ತಿದ್ದುಪಡಿ ಆಗಿದೆ ಆಗ ವಿರೋಧ ವ್ಯಕ್ತಪಡಿಸದ ಕಾಂಗ್ರೆಸ್ ಈಗ ಏಕೆ ವಿರೋಧಿಸುತ್ತಿದೆ ಎಂದು ಪ್ರತ್ನಿಸಿದರು ಪೌರತ್ವ ತಿದ್ದುಪಡಿ ಕಾಯಿದೆ ಬಾಂಗ್ಲಾದೇಶ ಪಾಕಿಸ್ತಾನ ಆಫ್ರಾನಿಸ್ತಾನದಲ್ಲಿ ಧಾರ್ಮಿಕ ಶೋಷಣೆಗೆ ಒಳಗಾಗಿ ಭಾರತಕ್ಕೆ ವಲಸೆ ಬಂದವರಿಗೆ ಪೌರತ್ವ ನೀಡುವ ಉದ್ದೇತ ಹೊಂದಿದೆಯೇ ಹೊರತು ದೇಶದಲ್ಲಿ ನೆಲೆಸಿರುವ ಯಾರೊಬ್ಬರ ಪೌರತ್ವ ಕಿತ್ತುಕೊಳ್ಳುವುದಲ್ಲ ಎಂದು ಗೋವಿಂದ ಕಾರಜೋಳ ಸ್ವಪ್ನಪಡಿಸಿದರು

ಅಕ್ಷರ ದಾಸೋಪದಡಿ ಬಿಸಿಯೂಟ ತಯಾರಿಸುವ ಸಾವಿರಾರು ಕಾರ್ಯಕರ್ತೆಯರು ದಾವಣಗೆರೆ ಹಾವೇರಿ ಗದಗ ಬಳ್ದಾರಿ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ರಾಮನಗರ ತುಮಕೂರು ಬೀದರ್ ಯಾದಗಿರಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ನಗರದ ರೈಲು ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಒಕ್ಕೂಟ ಹಾಗೂ ಸಿಐಟಿಯುಸಿ ಸಂಘಟನೆ ಎರಡು ದಿನಗಳ ಪ್ರತಿಭಟನೆಗೆ ಕರೆ ನೀಡಿದ್ದು ಈ ದಿನಗಳಂದು ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಕೆ ಇರುವುದಿಲ್ಲ ಎಂದು ಸಂಘಟನೆ ತಿಳಿಸಿದೆ

ಬಿಸಿಯೂಟ ತಯಾರಕರ ವಿವಿಧ ಬೇಡಿಕೆಗಳ ಮನವಿ ಪತ್ರ ಸ್ವೀಕರಿಸಲು ಮುಖ್ಯಮಂತ್ರಿ ಅಥವಾ ಶಿಕ್ಷಣ ಸಚಿವರೇ ಖುದ್ದಾಗಿ ಬರಬೇಕು ಎಂದು ಪ್ರತಿಭಟನಾಕಾರರು ಪಟ್ಟುಹಿಡಿದಿದ್ದಾರೆ

ಪಾಟೀಲ್ ಪಕ್ಷದ ಹೈಕಮಾಂಡ್ ಅನ್ನು ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗಳು ಪತ್ತಿರವಾಗುತ್ತಿದ್ದು ಪಕ್ಷ ಸಂಘಟನೆ ದೃಷ್ಷಿಯಿಂದ ಕೆಪಿಸಿಸಿ ಅಧ್ಯಕ್ಷರ ನೇಮಕ ತುರ್ತಾಗಿ ಆಗಬೇಕಿದೆ ಎಂದು ಹೇಳಿದರು ಕೆಪಿಸಿಗೆ ನಾಲ್ಲು ಕಾರ್ಯಾಧ್ವಕ್ಷ ಸ್ಥಾನದ ಅಗತ್ಯವಿಲ್ಲ ಒಂದು ಕಾರ್ಯಾಧ್ವಕ್ಷ ಸ್ಥಾನ ಮತ್ತು ಒಬ್ಬರು ಕೆಪಿಸಿಸಿ ಅಧ್ವಕ್ಷ ವ್ಯವಸ್ಥೆಯೇ ಮುಂದುವರೆಯಬೇಕು ಎಂದು ಅವರು ತಿಳಿಸಿದರು ರಾಜ್ಞದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸ್ವಾನ ಮತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಹುದ್ದೆಗೆ ಶ್ರತ್ನೇಕವಾಗಿ ನೇಮಕ ಮಾಡಬೇಕು ಒಬ್ಬರೇ ವ್ಯಕ್ತಿಗೆ ಈ ಎರಡೂ ಸ್ಥಾನಗಳಲ್ಲಿ ಜವಾಬ್ದಾರಿ ನೀಡುವುದು ಸರಿಯಲ್ಲ ಎಂದು ಎಚ್

ಪನ್ನೆರಡನೇ ಶತಮಾನದಲ್ಲಿ ಸಮಾಜದಲ್ಲಿನ ಅಸಮಾನತೆ ಶೋಷಣೆಗಳ ಎರುದ್ದ ವಚನಗಳ ಮೂಲಕ ದನಿ ಎತ್ತಿದ ಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ರಾಜ್ಯಾದ್ಯಂತ ಇಂದು ಆಚರಿಸಲಾಗುತ್ತಿದೆ ಗದಗ್ನಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿಪಾಟೀಲ್ ಶರಣ ಅಂಬಿಗರ ಚೌಡಯ್ಯ ಪಾಲಿಸಿದ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಂಬಿಗರ ಚೌಡಯ್ದ ಭಾವಚಿತ್ರಕ್ಷೆ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಬಿ ಮಂಜುನಾಥ್ ಆರಾಧ್ಯ ಪುಷ್ಪನಮನ ಸಲ್ಲಿಸಿ ಅಂಬಿಗರ ಚೌಡಯ್ಯ ಅವರ ವಚನಕ್ರಾಂತಿ ಸ್ತರಿಸಿದರು ತುಮಕೂರಿನಲ್ಲಿ ಜಿಲ್ಲಾಡಳಿತ ವಿರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ಕುಮಾರ್ ಸೇರಿದಂತೆ ಹಲವು ಗಣ್ಣರು ಶರಣ ಅಂಬಿಗರ ಚೌಡಯ್ಲ ಭಾವಚಿತ್ರಕ್ಕೆ ಪುಷ್ಷನಮನ ಸಲ್ಲಿಸಿದರು ಹಾಸನದಲ್ಲಿ ಅಂಬಿಗರ ಚೌಡಯ್ನ ಜಯಂತಿ ಉದ್ವಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬಿ

ಶೌರ್ಯ ಪ್ರಶಸ್ತಿಗೆ ಆಯ್ಕೆಯಾದ ಕರ್ನಾಟಕದ ಬಾಲಕ ಕಳೆದ ಆಗಸ್ಟ್ನಲ್ಲಿ ರಾಜ್ಯದಲ್ಲಿ ಉಂಟಾಗಿದ್ದ ಪ್ರವಾಪ ಸಂದರ್ಭದಲ್ಲಿ ಮೃತಪಟ್ಟ ವ್ವಕ್ತಿಯ ಪಾರ್ಥಿವ ಶರೀರ ಮತ್ತು ಆತನ ಸಂಬಂಧಿಗಳಿದ್ದ ಆಂಬ್ಯುಲನ್ಗೆ ಸೇತುವೆ ದಾಟಲು ಮಾರ್ಗದರ್ಶನ ಮಾಡಿದ್ದ ಎಂಬುದನ್ನು ಸ್ಥರಿಸಬಹುದು ಕೃಷ್ಣಾ ಬಿ ಸೀಂ ಜಾರಿ ಕುರಿತಂತೆ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅಪಸ್ತರ ಎತ್ತುವ ಮೂಲಕ ಜನರ ಹಾದಿ ತಪ್ಪಿಸುತ್ತಿದ್ದಾರೆ ಎಂದು ಯಲಬುರಗಿ ಶಾಸಕ ಹಾಲಪ ಆಚಾರ್ ಟೀಕಿಸಿದಾರೆ ಕೊಪ್ಪಳದಲ್ಲಿಂದು ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿದ ಅವರು ಕೊಪ್ಪಳ ಏತ ನೀರಾವರಿ ಯೋಜನೆಯ ಕಾಮಗಾರಿ ಆರಂಭದ ಪಂತದಲ್ಲಿದೆ

ಕೇಂದ್ರ ಸರ್ಕಾರದ ಕೃಷಿ ಬೆಂಬಲ ಬೆಲೆ ಯೋಜನೆಯಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾಗಿ ಖರೀದಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ

ಲತಾ ತಿಳಿಸಿದ್ದಾರೆ

ವೈದ್ಯಾಧಿಕಾರಿ ಡಾ

ಸಲ್ಲಿಸಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಂ

ಚಿಕ್ಕನರಸಿಂಹಯ್ನ ತಿಳಿಸಿದ್ಗಾರೆ